ದೇಶಾದ್ಲಂತ ಕೊರೊನಾ ಸೋಂಕು ನಿಯಂತ್ರಣ ಕಾರ್ಯತಂತ್ರ ಕುರಿತು ಚರ್ಚಿಸಲು ಇಂದು ಮತ್ತು ನಾಳೆ ರಾಜ್ಲಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ವಿಡಿಯೋ ಸಂವಾದ

ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಸಕಾಲಿಕ ಮತ್ತು ಸೂಕ್ತ ಕ್ರಮಗಳ ಜಾರಿ ಐಸಿಎಂಆರ್ ಪ್ರಧಾನ ನಿರ್ದೇಶಕರ ಮಾಹಿತಿ

ಸಾಕಷ್ಟು ನಿರ್ಬಂಧಗಳನ್ನು ತೆರವುಗೊಳಿಸಲಾಗಿದೆ ಕೇಂದ್ರ ಮತ್ತು ರಾಜ್ಹ ಸರ್ಕಾರಗಳು ಸಾರ್ವಜನಿಕರ ಅನುಕೂಲಕ್ಷಾಗಿ ಮತ್ತು ಕೈಗಾರಿಕೆಗಳ ಕಾರ್ಯಾಚರಣೆ ಪುನರಾರಂಭಗೊಳ್ಳಲು ಅನೇಕ ನಿರ್ಬಂಧಗಳನ್ನು ಹಂತಹಂತವಾಗಿ ಸಡಿಲಿಸಿವೆ

ಕಳೆದ ಎರಡು ವಾರಗಳಲ್ಲಿ ವಿಶ್ವಾದ್ಯಂತ ಪ್ರತಿದಿನ ಒಂದು ಲಕ್ಷಕೂ ಹೆಚ್ಚು ಕೊರೋನಾ ಸೋಂಕಿತ ಪ್ರಕರಣಗಳು ವರದಿಯಾಗಿದೆ ಎಂದು ವಿಶ್ವ ಆರೋಗ್ಡ ಸಂಸ್ವೆ ಮಹಾನಿರ್ದೇಶಕ ಟೆಡ್ರೋಸ್ ಅದ್ನೋಮ್ ಗೇಬ್ರಿಯಾಸಿಸ್ ತಿಳಿಸಿದ್ದಾರೆ

ಆರೋಗ್ಡ ರಕ್ಷಣೆ ಮೂಲಕ ಸೌಕರ್ಯ ಹೆಚ್ಚಿಸಲು ಮತ್ತು ಕಡಿಮೆ ವೆಚ್ಚದಲ್ಲಿ ಸೂಕ್ಷ್ಮ ಆರೈಕೆ ಸೌಲಭ್ಯ ದೊರೆಯುವಂತಾಗಲು ಬಾಸಗಿ ವಲಯವನ್ನು ತೊಡಗಿಸಿಕೊಳ್ಳುವಂತೆ ಕೇಂದ್ರ ಸರ್ಕಾರ ರಾಜ್ಗಳಿಗೆ ಸೂಚಿಸಿದೆ

ಪಂತ್ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾ

ಕೊರೊನಾ ಸೋಂಕಿನ ತಪಾಸಣೆ ವ್ವವಸ್ಥೆಗಳನ್ನು ವಿಸ್ತರಿಸಲು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಸತತವಾಗಿ ಹೆಚ್ಚನ ಪ್ರಯೋಗಾಲಯಗಳಿಗೆ ಮಾನ್ನತೆ ನೀಡುತ್ತಿದೆ

ಬಲರಾಮ್ ಭಾರ್ಗವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಐಸಿಎಂಆರ್ ಮಹಾ ನಿರ್ದೇಶಕರ ಸಂದರ್ಶನದ ಕೆಲವು ಅಂಶಗಳು ಈಗ ಹೇಳುವಂತಿವೆ ಕೊರೋನಾ ಸೋಂಕಿನ ಸಕಾಲಿಕ ತಪಾಸಣೆ ಅಂತಪ ಸೋಂಕಿತರನ್ನು ಪ್ರತ್ಯೇಕಗೊಳಿಸಿ ಕಂಟೈನ್ಮೆಂಟ್ಗೆ ಒಳಪಡಿಸುವ ಮೂಲಕ ಸೋಂಕು ವ್ಲಾಪಿಸದಂತೆ ನಿಯಂತ್ರಿಸುವ ಕಾರ್ಯಕ್ಕೆ ಆದ್ದತೆ ನೀಡಲಾಗುತ್ತಿದೆ

ಬಹುತೇಕ ಸೋಂಕಿತರು ಈಗ ಗುಣಮುಖರಾಗಿದ್ದಾರೆ ಭಾರತದಲ್ಲಿ ಸೋಂಕಿನಿಂದ ಸಾವಿಗೀಡಾದವರ ಸಂಖ್ಯೆ ಇತರ ದೇಶಗಳಗೆ ಹೋಲಿಸಿದಲ್ಲಿ ಸಾಕಷ್ಟು ಕಡಿಮೆ ಇದೆ ದೇಶವ್ಯಾಪಿ ಲಾಕ್ಡೌನ್ನಿಂದ ಈ ಸೋಂಕು ವ್ಯಾಪಿಸದಂತೆ ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಯಿತು ಲಾಕ್ಡೌನ್ ಅವಧಿಯಲ್ಲಿ ಭಾರತದಲ್ಲಿ ಸೋಂಕು ಪತ್ತೆ ಪ್ರಯೋಗಾಲಯಗಳು ಆಸ್ವತ್ತೆ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ಗಮನ ನೀಡಲಾಗಿದೆ

ಸಿಬ್ಲಂದಿಗೆ ಸೂಕ್ತ ತರದೇತಿ ಮತ್ತು ಕೊರೋನಾ ಸಾಂಕ್ರಾಮಿಕದ ಸವಾಲು ಎದುರಿಸಲು ಸಿದ್ದತೆಯನ್ನು ಹೆಚ್ಚಿಸಲಾಗಿದೆ ಎಂದು ಬಲರಾಮ್ ಭಾರ್ಗವ ಸಂದರ್ಶನದಲ್ಲಿ ತಿಳಿಸಿದರು ಕೊರೊನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಹಲವು ದೇಶಗಳಲ್ಲಿ ಸಂಕಷ್ಸಕ್ಕೆ ಒಳಗಾಗಿರುವ ಭಾರತೀಯ ಪ್ರಜೆಗಳನ್ನು ದೇಶಕ್ಕೆ ಕರೆತರುವ ವಂದೇ ಭಾರತ್ ಅಭಿಯಾನದ ಕಾರ್ಯಾಚರಣೆಗಳು ಮುಂದುವರೆದಿದ್ದು

ಏರ್ ಇಂಡಿಯಾ ವಿಮಾನ ಈ ಪ್ರಯಾಣಿಕರನ್ನು ಕೇರಳದ ತಿರುವನಂತಪುರಂ ಮತ್ತು ಕರ್ನಾಟಕದ ಬೆಂಗಳೂರು ನಗರಗಳಿಗೆ ತಲುಪಿಸಲಿದೆ ಪ್ರಯಾಣಿಕರು ಇಂದು ಬೆಳಗ್ಗಿನಿಂದ ಮಾಲೆ ವಿಮಾನ ನಿಲ್ಲಾಣಕ್ಕೆ ಆಗಮಿಸಿದ್ದು ಸ್ವದೇಶಕ್ಷೆ ಹಿಂದಿರುಗಲು ವ್ಚವಸ್ಥೆ ಮಾಡಿರುವ ಭಾರತ ಸರ್ಕಾರಕ್ಷೆ ಕೃತಜ್ಞತೆ ಸಲ್ಲಿಸಿದರು ಇನ್ನು ಎರಡು ವಿಮಾನಗಳು ಮಾಲೆ ವಿಮಾನ ನಿಲ್ದಾಣದಿಂದ ಇನ್ನು ಎರಡು ದಿನಗಳಲ್ಲಿ ದೆಹಲಿ ಕೋಲ್ಲತ್ತಾ ಮತ್ತು ಭುವನೇಶ್ವರಕ್ಕೆ ಭಾರತೀಯ ಪ್ರಯಾಣಿಕರನ್ನು ಕರೆತರಲಿವೆ ಮಾಲೆಯಲ್ಲಿರುವ ಭಾರತೀಯ ಉಚ್ಗಾಯುಕ್ತ ಕಚೇರಿಯ ಸಹಭಾಗಿತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತಿವೆ ಮಾಲ್ಲೀವ್ಸಿಂದ ಅಂದಾಜು ಮೂರುವರೆ ಸಾವಿರ ಭಾರತೀಯ ಪ್ರಜೆಗಳನ್ನು ಕರೆತರಲಾಗುತ್ತಿದೆ ಮತ್ತೊಂದೆಡೆ ಭಾರತೀಯ ನೌಕಾಪಡೆಯ ಐಎನ್ಎಸ್ ಜಲಾಕ್ಷ ಹಡಗಿನ ಮೂಲಕ ಮೂರು ಬಾರಿ ಹಾಗೂ ಐಎನ್ಎಸ್ ಮಗರ್ ಹಡಗಿನ ಮೂಲಕ ಎರಡು ಸಾವಿರಕ್ಕೂ ಹೆಚ್ಚು ಭಾರತೀಯ ನಾಗರಿಕರನ್ನು ಸಮುದ್ರ ಸೇತು ಅಭಿಯಾನದ ಮೂಲಕ ಸ್ವದೇಶಕ್ಕೆ ಕರೆತರಲಾಗುತ್ತಿದೆ ಕಳೆದ ತಿಂಗಳು ಏರ್ ಇಂಡಿಯಾದ ಎರಡು ವಿಮಾನಗಳು ಪ್ರಯಾಣಿಕರನ್ನು ದೆಹಲಿ ಮತ್ತು ಬೆಂಗಳೂರಿಗೆ ತಲುಪಿಸಿವೆ ದೆಹಲಿ ಸರ್ಕಾರದ ಆರೋಗ್ಯ ಸಚಿವ ಸತ್ಕೇಂದರ್ ಜೈನ್ ಅವರನ್ನು ರಾಜೀವ್ಗಾಂಧಿ ಸೂಪರ್ ಸ್ವೆಷಾಲಿಟ ಆಸ್ವತ್ರೆಗೆ ದಾಖಲಿಸಲಾಗಿದೆ ಅವರಿಗೆ ತೀವ್ರ ಜ್ವರ ಮತ್ತು ಆಮ್ಲಜನಕ ಮಟ್ಟ ಹಠಾತ್ತನೆ ಕುಸಿತವಾದ ಹಿನ್ನೆಲೆಯಲ್ಲಿ ತುರ್ತು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಯಿತು

ಸಚಿವ ಜೈನ್ ದೆಹಲಿಯಲ್ಲಿ ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ಕಾರ್ಯತಂತ್ರ ರೂಪಿಸುವ ಉದ್ದೇಶದಿಂದ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರು ಮತ್ತು ದೆಹಲಿ ಲೆಖ್ಟಿನೆಂಟ್ ಗವನ್ನರ್ ಕರೆದಿದ್ದ ಹಲವು ಸಭೆಗಳಲ್ಲಿ ಭಾಗವಹಿಸಿದ್ದರು